ನವದೆಹಲಿ ಕ್ಷೇತ್ರದಿಂದ ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಪ್ರತಾಪ್ ಗಂಜ್ನಲ್ಲಿ ಗೆದ್ದಿದ್ದಾರೆ ಗೋಪಾಲ್ ರೈ ಬಾಬರ್ಮರ್ ಸತ್ಯೇಂದ್ರ ಜೈನ್ ಶಾಕೂರ್ಬಸ್ತಿ ರಾಫವ್ ಚೆಡ್ಡಾ ರಾಜೇಂದ್ರ ನಗರ್ ರಾಖಿ ಐರ್ಲಾ ಮಂಗೋಲ್ಮರಿ ಹಾಗೂ ಅಜಯ್ದತ್ ಅಂಬೇಡ್ಕರ್ ನಗರದಿಂದ ಗೆಲುವು ದಾಖಲಿಸಿದ್ದಾರೆ

ಹಾಲಿ ಬಿಜೆಪಿ ಶಾಸಕರ ಪೈಕಿ ರೋಹಿಣಿ ಕ್ಷೇತ್ರದಿಂದ ವಿಜೀಂದರ್ ಗುಪ್ತಾ ವಿಶ್ವಾಸ್ನಗರದಿಂದ ಓಂ ಪ್ರಕಾಶ್ ಶರ್ಮಾ ಗೆದ್ದಿದ್ದಾರೆ ಸತತ ಎರಡನೇ ಬಾರಿ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದ್ದು ಮೂವರು ಅಭ್ಯರ್ಥಿಗಳು ಕೇವಣಿ ಕಳೆದುಕೊಂಡಿದ್ದಾರೆ

ಎಎಪಿ ಪಕ್ಷ ಮೂರನೇ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಹಿಡಿಯುವುದು ಖಚಿತವಾಗುತ್ತಿದ್ದಂತೆ ದೆಹಲಿ ಕೇಂದ್ರ ಕಚೇರಿ ಬಳಿ ಪಕ್ಷದ ಕಾರ್ಯಕರ್ತರು ಸೇರಿ ಸಂಭ್ರಮಿಸಿದರು ಪಕ್ಷದ ಸಂಜಾಲಕ ಅರವಿಂದ ಕೇಜ್ರವಾಲ್ ಈ ವೇಳೆ ಕಾರ್ಯಕರ್ತರೊಂದಿಗೆ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಆಮ್ ಆದ್ಮಿ ಪಕ್ಷ ಮತ್ತು ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ದೆಪಲಿ ಜನತೆಗೆ ನೀಡಿರುವ ಅಶೋತ್ತರಗಳನ್ನು ಈಡೇರಿಸುವ ಕೆಲಸ ಮಾಡಿ ಎಂದು ಶುಭ ಹಾರೈಸಿದ್ದಾರೆ ದೆಹಲಿ ಜನತೆ ನೀಡಿರುವ ಜನಾದೇಶವನ್ನು ಪಕ್ಷ ಗೌರವಿಸಲಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ವಕ್ಷ ಜೆ

ನಡ್ಡಾ ತಿಳಿಸಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಅವರು ಬಿಜೆಪಿ ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿದೆ ಎಂದಿದ್ದಾರೆ ಬಿಜೆಪಿ ನಾಯಕ ಮನೋಜ್ ತಿವಾರಿ ಸೋಲಿಗೆ ಕಾರಣಗಳೇನು ಎಂಬುವ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಮಲ್ ಗಾಂಧಿ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರಿಗೆ ಶುಭ ಕೋರಿದ್ದಾರೆ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಬಿಜೆಪಿಯ ವಿಭಜನಕಾರಿ ಧೋರಣೆಗೆ ಜನತೆ ತಕ್ಕ ಉತ್ತರ ನೀಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ

ಸಭೆಯಲ್ಲಿ ನೂತನ ಶಾಸಕಾಂಗ ನಾಯಕನ ಆಯ್ಡಿ ಮಾಡಲಾಗುವುದು ಎಂದು ಆಮ್ ಆದ್ನಿ ಪಕ್ಷದ ಹಿರಿಯ ನಾಯಕ ಗೋಪಾಲ್ ರೈ ಹೇಳಿದ್ದಾರೆ

ರಾಮ್ಲೀಲಾ ಮೈದಾನದಲ್ಲಿ ಪದಗ್ರಹಣ ಸಮಾರಂಭ ಆಯೋಜಿಸಲು ಉದ್ವೇಶಿಸಿದ್ದು ಈ ಸಂಬಂಧ ಶಾಸಕಾಂಗ ಸಭೆ ಬಳಿಕ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಮಧ್ಯೆ ಆಮ್ ಆದ್ನಿ ಪಕ್ಷದ ಗೆಲುವಿಗೆ ದೆಹಲಿಯ ಉಪರಾಜ್ಯಪಾಲ ಅನಿಲ್ ಬೈಜಾಲ್ ಶ್ಲಾಫನೆ ವ್ಯಕ್ತಪಡಿಸಿದ್ದಾರೆ

ಪಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶ ಧಮೇಂದ್ರ ರಾಣಾ ಈ ಸಂಬಂಧ ಅಪರಾಧಿಗಳಿಗೆ ನೋಟಸ್ ಜಾರಿ ಮಾಡಿದ್ದು ಪ್ರಕರಣವನ್ನು ಇಂದು ವಿಚಾರಣೆಗೆ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ ಅಪರಾಧಿಗಳು ಕಾನೂನಿಗೆ ಅಪಹಾಸ್ತ ಮಾಡುತ್ತಿದ್ದು ಇದು ಅಸಹನೀಯ ಬೆಳವಣಿಗೆ ಎಂದು ನಿರ್ಭಯಾ ಪಾಲಕರು ದೆಪಲಿ ನ್ಯಾಯಾಲಯದ ಗಮನ ಸೆಳೆದಿದ್ದಾರೆ ನಾಲ್ಲನೇ ಅಪರಾಧಿಯ ಮರಣ ದಂಡನೆ ಶಿಕ್ಷೆಗೆ ತಡೆಯಾಜ್ಞೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ದೆಹಲಿ ನ್ಯಾಯಾಲಯ ವಜಾಗೊಳಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ಓನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರದ ಸ್ಪಷ್ಟನೆ ಕೇಳಿದೆ ಅಪರಾಧಿಗಳ ಮರಣದಂಡನೆಗೆ ಹೊಸದಾಗಿ ದಿನಾಂಕ ನಿಗದಿಪಡಿಸುವ ಸ್ವಾತಂತ್ರ್ಯ ಕೆಳಪಂತದ ನ್ಯಾಯಾಲಯಕ್ಕಿದ್ದು ನ್ಡಾಯಾಲಯವನ್ನು ಸಂಪರ್ಕಿಸಬಹುದು ಎಂದು ಸುಪ್ರೀಂಕೋರ್ಟ್ನ ಮೂವರು ನ್ಡಾಯಮೂರ್ತಿಗಳ ಪೀಠ ಹೇಳಿದೆ

ಇದಕ್ಕೂ ಮುನ್ನ ಸಂಸತ್ನಲ್ಲಿ ಬಜೆಟ್ ಮೇಲಿನ ಚರ್ಜೆಗೆ ಉತ್ತರ ನೀಡಿದ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ಆರ್ಥಿಕ ಶಿಸ್ತು ಕಾಪಾಡಲು ಒತ್ತು ನೀಡಲಾಗಿದೆ ಪಣದುಬ್ಬರವನ್ನು ನಿಯಂತ್ರಣಕ್ಕೆ ತರಲಾಗಿದ್ದು ಆಪಾರ ದರದುಬ್ಬರ ಹೆಚ್ಚಾಗದಂತೆ ಜಾಗ್ರತೆ ವಹಿಸಲಾಗಿದೆ ಎಂದರು

ಕೇಂದ್ರ ಸರ್ಕಾರ ಕೈಗೊಂಡ ಪಲವು ಸಕಾರಾತ್ಮಕ ನಿಲುವುಗಳು ಮತ್ತು ಕ್ರಮಗಳಿಂದಾಗಿ ಭಾರತದ ಅರ್ಥಿಕತೆ ಚೇತರಿಕೆಯ ಹಾದಿಯಲ್ಲಿದೆ ಎಂದು ಅವರು ಹೇಳಿದರು

ಮಣೆಯಲ್ಲಿಂದು ರಾಷ್ಟೀಯ ಬ್ಯಾಂಕ್ ನಿರ್ವಹಣಾ ಸಂಸ್ಥೆಯ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ನಾಳೆ ಲೋನಾವಾಲಾದಲ್ಲಿ ಐಎನ್ಎಸ್ ಶಿವಾಜಿಗೆ ಬಣ್ಣದ ಗೌರವ ಸೂಚಿಸುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ ನೋವಲ್ ಕೊರೊನಾ ವೈರಸ್ ನಿಯಂತ್ರಣ ಮತ್ತು ತಡೆಗೆ ಕೈಗೊಳ್ಳಲಾದ ಕ್ರಮಗಳು ಮತ್ತು ಮುನ್ನೆಚ್ಚರಿಕೆ ಕುರಿತು ಪರಾಮರ್ಶಿಸಲು ಆರೋಗ್ಕ ಸಚಿವಾಲಯದ ಕಾರ್ಯದರ್ಶಿ ಪ್ರೀತಿ ಸುಡಾನ್ ನಿನ್ನೆ ಸಚಿವಾಲಯದ ಓರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಪರಿಶ್ಠಿತಿ ಪತೋಟಿಯಲ್ಲಿದೆ ಎಂದು ಅವರು ಹೇಳಿದರು ನಿರಂತರ ಜಾಗರೂಕರಾಗಿ ಮತ್ತು ಎಚ್ಚರಿಕೆಯಿಂದಿರುವಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದ್ದಾರೆ